ಅಭೂತಪೂರ್ವ ಕೊಡುಗೆ ನೀಡಿದ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳನ್ನು ಗೌರವಿಸಿ ಮಾತನಾಡಿದ ಅವರು ಹಿರಿಯ ನಾಗರಿಕರನ್ನು ಗೌರವಿಸುವ ಸಂಪ್ರದಾಯ ಮುಂದುವರಿಯಬೇಕು ಎಂದು ಅಭಿಪ್ರಾಯಪಟ್ಟರು ಕಲ್ಲಾಣಕ್ಕೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದರು ಅಂತಾರಾಷ್ಷೀಯ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ

ಮೆಟ್ರೋ ಎಕ್ಷ್ ಪ್ರೆಸ್ ರೈಲಿನ ಮೊದಲ ಹಂತ ಮತ್ತು ಹೊಸ ಕಿವಿ ಮೂತು ಮತ್ತು ಗಂಟಲು ಆಸ್ತ್ರೆಯನ್ನು ಉದ್ಘಾಟಿಸಿದರು ಬಳಿಕ ಪ್ರಧಾನಿ ಮೋದಿ ಈ ಯೋಜನೆಗಳು ಮಾರಿಷಸ್ ಜನರಿಗೆ ಅತ್ಲಂತ ಸಹಕಾರಿಯಾಗಲಿದೆ ಇದು ದ್ವೀಪ ರಾಷ್ಷದ ಅಭಿವೃದ್ದಿಗೆ ಭಾರತದ ಸಂಕೇತ ಎಂದು ಬಣ್ಣಿಸಿದ್ದಾರೆ ಭಾರತ ಮತ್ತು ಮಾರಿಪಸ್ ಜನರ ಶಾಂತಿ ಸಮೃದ್ದಿಗೆ ಬದ್ದವಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಜಾತಂತ್ರ ರಾಷ್ಟಗಳಾಗಿವೆ ಎಂದರು ಭಾರತಕ್ಕೆ ಚರಋಣಿಯಾಗಿರುವುದಾಗಿ ಜುಗ್ನೌಥ್ ಹೇಳಿದ್ದಾರೆ ಮಾರಿಷಸ್ ಅಭಿವೃದ್ದಿಗೆ ಭಾರತ ಮಾತೆಯ ಆಶೀರ್ವಾದ ಅಗತ್ನ ಎಂದು ಅವರು ಹೇಳಿದರು

ದೆಹಲಿ ಕತ್ತೂ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ನವದೆಹಲಿಯ ರೈಲು ನಿಲ್ದಾಣದಲ್ಲಿಂದು ಪಸಿರು ನಿಶಾನೆ ತೋರಿ ಮಾತನಾಡಿದ ಅವರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಜಮ್ಮ ಕಾಶ್ಣೀರ ಅಭಿವೃದ್ದಿಗೆ ಮತ್ತು ಧಾರ್ಮಿಕ ಪ್ರವಾಸೋದ್ಯಮ ಉತ್ತೇಜನಕ್ಕೆ ದೊಡ್ಡ ಕೊಡುಗೆ ಎಂದರು

ಶನಿವಾರ ವಂದೇ ಭಾರತ್ ರೈಲಿನ ಅಧಿಕೃತ ವಾಣಿಜ್ಞ ಸಂಚಾರ ಆರಂಭವಾಗಲಿದ್ದು ಐಆರ್ಸಿಟಿಸಿ ಚಾಲತಾಣದಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಬಹುದಾಗಿದೆ

ಅಂಬಾಲಾ ದಂಡು ನಿಲ್ದಾಣ ಲೂಧಿಯಾನ ಮತ್ತು ಜಮ್ನು ತಾವಿ ನಿಲ್ದಾಣಗಳಲ್ಲಿ ಈ ರೈಲು ತಲಾ ಎರಡು ನಿಮಿಷ ನಿಲ್ಲಲಿದೆ ಮಂಗಳವಾರ ಹೊರತುಪಡಿಸಿ ಇತರ ದಿನಗಳಂದು ಈ ರೈಲು ಸೇವೆ ಇರಲಿದೆ ದೆಹಲಿ ಮತ್ತು ವಾರಾಣಸಿ ನಡುವೆ ಈ ವರ್ಷದ ಫೆಬ್ರವರಿಯಲ್ಲಿ ಮೊದಲ ವಂದೇ ಭಾರತ್ ಎಕ್ಸೆಪ್ರೆಸ್ ರೈಲು ಸೇವೆ ಆರಂಭಿಸಲಾಗಿದೆ ಈ ರೈಲು ಸೇವೆ ವೈಷ್ಣೋದೇವಿ ಭಕ್ತರಿಗೆ ನವರಾತ್ರಿ ಉಡುಗೊರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಇದು ಸಂಪರ್ಕ ಸುಧಾರಿಸಿ ಆಧ್ಯಾತ್ಮಿಕ ಪ್ರವಾಸೋದ್ಯಮ ಉತ್ತೇಜೆಸಲಿದೆ ಎಂದರು ದೇಶದ ಕೆಲವೆಡೆ ಚಿಲ್ಲರೆ ಮತ್ತು ಸಗಟು ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಬೆಲೆ ಕಡಿಮೆಯಾಗುತ್ತಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ ವಿಲಾಸ್ ಪಾಸ್ಲಾನ್ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಈರುಳ್ದಿ ರಫ್ಟಿಗೆ ನಿರ್ಬಂಧ ವಿಧಿಸಿ ವರ್ತಕರು ಸಂಗ್ರಹಿಸುವ ಪ್ರಮಾಣಕ್ಕೂ ಮಿತಿ ಹಾಕಿದ ನಂತರ ಬೆಲೆ ನಿಯಂತ್ರಣಕ್ಕೆ ಬರುತ್ತಿದೆ ಎಂದರು

ನಾಮಪತ್ರ ಸಲ್ಲಿಕೆಗೆ ಕೇವಲ ಒಂದು ದಿನ ಬಾಕಿ ಇದೆ ಅನೇಕ ರಾಜಕೀಯ ಪಕ್ಷಗಳ ಪ್ರಮುಖರು ಇಂದು ತಮ್ಮ ನಾಮಪ್ರತ್ರಗಳನ್ನು ಸಲ್ಲಿಸಿದ್ದಾರೆ ಮಹಾರಾಪ್ಲದ ಬಿಜೆಪಿ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಪುಣೆಯಲ್ಲಿ ಕೊತ್ರುಡ್ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ ತಿವಸೇನೆಯ ಯೂತ್ವಿಂಗ್ ಮುಖಂಡ ಆದಿತ್ತ ಥ್ಲಾಕರೆ ಮುಂಬೈನ ವರ್ಲಿಯಿಂದ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ಪಂಕಜ ಮುಂಡೆ ಗಿರೀಶ್ ಮಹಾಜನ್ ಸುರೇಶ್ ಖಾಡೆ ಮತ್ತು ಸುಭಾಷ್ ದೇಶ್ಮುಖ್ ಸೇರಿದಂತೆ ಬಿಜೆಪಿಯ ಅನೇಕ ಹಾಲಿ ಸಚಿವರುಗಳು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ತಮ್ಮ ನಾಮಪ್ರಗಳನ್ನು ಸಲ್ಲಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಪೃಥ್ಲಿರಾಜ್ ಚೌಹಾಣ್ ದಕ್ಷಿಣ ಕರಾಡ್ನಿಂದ ಮತ್ತು ದೇಶ್ಮುಖ್ ಸೋದರರು ಹಾಲಿ ಶಾಸಕ ಅಮಿತ್ ಮತ್ತು ಹೊಸ ಮುಖ ಧೀರಜ್ ದೇಶ್ಮುಖ್ ಅವರುಗಳು ಲಾಥೂರ್ ಜಿಲ್ಲೆಯಲ್ಲಿ ಎರಡು ಸ್ವಾನಗಳಿಗೆ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ಈ ಮಧ್ಯೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ತಮ್ಮ ಪಕ್ಷದ ಹಾಲಿ ಶಾಸಕ ಜಿತೇಂದ್ರ ಬಿಹಾದ್ ಅವರೊಂದಿಗೆ ಬಂದು ಕಾಲ್ವಾ ಮುಂಬ್ರಾ ವಿಧಾನಸಭಾ ಕ್ಷೇತ್ರಕ್ಕಾಗಿ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತೋರ್ವ ಎನ್ಸಿಪಿ ಅಭ್ಯರ್ಥಿ ಮತ್ತು ರಾಜ್ಯ ಶಾಸಕಾಂಗ ಸಭೆಯಲ್ಲಿ ವಿರೋಧಪಕ್ಷದ ಮುಖಂಡ ಧನಂಜಯ್ ಮುಂಡೆ ಅವರು ಇಂದು ಬೆಳಗ್ಗೆ ಬೀಡ್ಸ್ನ ಪಾರ್ಲಿ ವಿಭಾಗದಲ್ಲಿ ತಮ್ಮ ನಾಮಪತ್ರ ಸಲ್ಲಿಸಿದರು ನಾಲಾ ಸೋಪುರದಲ್ಲಿ ಮಾಜಿ ಎನ್ಕೌಂಟರ್ ತಜ್ಞ ಪೊಲೀಸ್ ಅಧಿಕಾರಿ ಪ್ರದೀಪ್ ಶರ್ಮಾ ಶಿವಸೇನಾ ಅಭ್ಲರ್ಥಿಯಾಗಿ ರಾಜಕೀಯ ಪ್ರವೇಶ ಮಾಡುತ್ತಿದ್ದು ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ದೊಂಬಿವಲಿಯಲ್ಲಿ ಬಿಜೆಪಿ ಸಚಿವ ಮತ್ತು ಹಾಲಿ ಶಾಸಕ ರವೀಂದ್ರ ಚೌಹಾಣ್ ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿ ಹಾಲಿ ಶಾಸಕ ಸಂಜಯ್ ಕೇಲ್ತರ್ ಕೂಡ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಸಿಕ್ಕಿಂನ ಮಾಜಿ ರಾಜ್ಯಪಾಲ ಶ್ರೀನಿವಾಸ ಪಾಟೀಲ್ ಮತ್ತು ಮಾಜಿ ಮಹಾರಾಪ್ಷ ಮುಖ್ಯಮಂತ್ರಿ ಸುತೀಲ್ ಕುಮಾರ್ ಶಿಂಧೆ ಅವರ ಪುತ್ರಿ ಹಾಗೂ ಹಾಲಿ ಶಾಸಕರಾದ ಶ್ರಣೀತಿ ಇಂದು ನಾಮಪತ್ರ ಸಲ್ಲಿಸಿದ ಪ್ರಮುಖರ ಪಟ್ಟಿಯಲ್ಲಿದ್ದಾರೆ ಹರಿಯಾಣದಲ್ಲಿ ಮುಂಬರುವ ವಿಧಾನಸಾಭಾ ಚುನಾವಣೆಗಳಿಗಾಗಿ ಕಾಂಗ್ರೆಸ್ ತನ್ನ ಬಾಕಿ ಆರು ಅಭ್ಲರ್ಥಿಗಳ ಹೆಸರುಗಳನ್ನು ಇಂದು ಶ್ರಕಟಿಸಿದೆ ಅಂಬಾಲ ಕಂಟೋನ್ದೆಂಟ್ ವಿಧಾನಸಭಾ ಕ್ಷೇತ್ರದಿಂದ ವೇಣುಸಿಂಗ್ಲಾ ಅಗರ್ವಾಲ್ ನಾಮಪತ್ರ ಸಲ್ಲಿಸಿದ್ದಾರೆ ರಾದೌರ್ ಕ್ಷೇತ್ರದಿಂದ ಬಿಷನ್ಲಾಲ್ ಸ್ನೆನಿ ಹಾಗೂ ಲಾಡ್ನಾ ಸ್ಲಾನಕ್ನಾಗಿ ಪಕ್ಷದಲ್ಲಿರುವ ಮೇವಾ ಸಿಂಗ್ ನಾಮಪತ್ರ ಸಲ್ಲಿಸಿದ್ದಾರೆ

ಕೇಂದ್ರೀಯ ತನಿಖಾ ತಂಡ ಸಿಬಿಐ ಅವಧಿ ವಿಸ್ತರಣೆ ಕೋರಿ ಮನವಿ ಸಲ್ಲಿಸಿದ್ದು ವಿಶೇಷ ನ್ಯಾಯಾಧೀಶ ಅಜಯ್ ಕುಮಾರ್ ಕುಹರ್ ಈ ಆದೇಶ ನೀಡಿದ್ದಾರೆ

ಸಬಲೀಕರಣಕ್ಕೆ ಬಲ ಎಂಬ ಮಹಾತ್ಮಾ ಗಾಂಧಿ ಅವರ ಆಲೋಚನೆ ಇಂದಿಗೂ ಪ್ರಸ್ತುತವಾಗಿದ್ದು ರಾಪ್ಷ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ವಿದ್ಯುನ್ನಾನ ಮತ್ತು ಮಾಹಿತಿ ತಂತ್ರಜ್ಞಾನ ಹಾಗೂ ಸಂವಹನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ

ಸಾಕ್ಷರರು ಜ್ವಾನಿಗಳು ಮತ್ತು ಸಂತೃಪ್ತ ನಾಗರಿಕರು ಗಾಂಧಿ ತತ್ವದ ದ್ಯೋತಕ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹವಾಮಾನ ನ್ಯಾಯ ಮಹಾತ್ಮಾ ಗಾಂಧಿ ಅವರ ಸುಸ್ವರ ಅಭಿವೃದ್ದಿಯ ಪರಿಕಲ್ಪನೆಯಿಂದ ಸ್ಫೂರ್ತಿ ಪಡೆದಿದೆ ಎಂದು ರವಿಶಂಕರ್ ಪ್ರಸಾದ್ ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಡಿಜೆಟಲ್ ಚರಕ ಅನಾವರಣಗೊಳಿಸಿದರು

ಮಯಾಂಕ್ ಅಗರ್ವಾಲ್ ತಮ್ಮ ಮೊದಲ ಟೆಸ್ಟ್ ಪಂದ್ಕದಲ್ಲೇ ದ್ವಿಶತಕ ಗಳಿಸಿದ್ದಾರೆ